ಕೊರೊನಾ ನಿಯಂತ್ರಣ ಸಂಬಂಧ ಸಚಿವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ ಮುಖ್ಯಮಂತ್ರಿ ಬಿ

ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಶುಚಿತ್ವ

ರೋಗ ನಿರೋಧಕ ಶಕ್ತಿ ಪತ್ತೆ ಹಚ್ಚುವ ರಾಪಿಡ್ ಆಂಟಜೆನ್ ಟೆಸ್ಗೆಗೆ ಬೆಂಗಳೂರಿನಲ್ಲಿ ಸಚಿವ ಡಾ

ಸುಧಾಕರ್ ಚಾಲನೆ ಕೊರೊನಾ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಭಾನುವಾರದ ಲಾಕ್ಡೌನ್ಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಜದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ

ಅಗತ್ಯ ಸೇವೆಗಳು ಅಭಾದಿತವಾಗಿದ್ದು ಜನಜೀವನ ಸಂಪೂರ್ಣ ಸ್ತಬ್ಬಗೊಂಡಿದೆ ಆಟೋ ಟ್ಟಾಕ್ಲಿ ಸೇರಿದಂತೆ ಎಲ್ಲಾ ಖಾಸಗಿ ಸಾರ್ವಜನಿಕ ಸಾರಿಗೆ ಸಂಪೂರ್ಣ ಸ್ವಗಿತಗೊಂಡಿವೆ

ಈ ಅವಧಿಯಲ್ಲಿ ಅಗತ್ಯ ಸೇವೆಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯಲಿದ್ದು ವಿವರವಾದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗುವುದು ಈಗಾಗಲೇ ನಿಗದಿಯಾಗಿರುವಂತೆ ವೈದ್ಯಕೀಯ ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನು ನಡೆಸಲಾಗುವುದು ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಯಾವುದೇ ಆತಂಕಕ್ಕೆ ಒಳಗಾಗದೇ ಸಹಕರಿಸಬೇಕೆಂದು ಮುಖ್ಣಮಂತ್ರಿ ಕೋರಿದ್ದಾರೆ ಭಾನುವಾರದ ಲಾಕ್ಡೌನ್ಗೆ ಹಾವೇರಿಯಲ್ಲಿಯೂ ವ್ವಾಪಕ ಬೆಂಬಲ ವ್ವಕ್ತವಾಗಿದೆ ಅಂಗಡಿ ಮಳಗೆಗಳು ಮುಚ್ಚಿದ್ದು ಶ್ರಮುಖ ರಸ್ತೆ ಹಾಗೂ ವೃತ್ತಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿವೆ ಖಾಸಗಿ ಬಸ್ ಆಟೋ ಟ್ವಾಕ್ಸಿ ಬಸ್ ಸಂಚಾರ ಸಂಪೂರ್ಣ ಸ್ವಗಿತಗೊಂಡಿವೆ ತರಕಾರಿ ಹಾಲು ದಿಷಧ ಮಳಿಗೆಗಳು ಹಾಗೂ ಆಸ್ವತ್ರೆಗಳು ಎಂದಿನಂತೆ ತೆರೆದಿವೆ ಅನಗತ್ತವಾಗಿ ರಸ್ನೆಗಳಿದ ಬೈಕ್ ಸವಾರರಿಗೆ ಪೋಲಿಸರು ದಂಡ ವಿಧಿಸುತ್ತಿದ್ದಾರೆ ಧಾರವಾಡದಲ್ಲಿಯೂ ಸಂಡೆ ಲಾಕ್ ಡೌನ್ ಪರಿಣಾಮಕಾರಿಯಾಗಿ ಜಾರಿಯಾಗಿದ್ದು ಇಂದು ನಗರದ ಶ್ರಮುಖ ರಸ್ತೆಗಳು ಸಂಪೂರ್ಣ ಖಾಲಿ ಯಾಗಿದ್ದು ಜನರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ

ಧಾರವಾಡ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು

ನಗರದ ಶ್ರಮುಖ ರಸ್ತೆಗಳೆಲ್ಲ ಖಾಲಿಯಾಗಿವೆ ವಾಣಿಜ್ಞ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿವೆ ಅಗತ್ಯ ಸೇವೆ ಹಾಗೂ ವೈದ್ಯಕೀಯ ಸೇವೆ ಹೊರತು ಪಡಿಸಿ ಉಳಿದೆಲ್ಲವೂ ಬಂದ್ ಆಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಜನಜೀವನ ಸಂಪೂರ್ಣ ಸ್ತಬ್ದವಾಗಿದೆ ಜಿಲ್ಲೆಯಲ್ಲಿ ಕೆಲವೇ ಕೆಲವು ಖಾಸಗಿ ವಾಹನಗಳನ್ನು ಹೊರತುಪಡಿಸಿ ವಾಹನ ಸಂಚಾರ ಸ್ಟಗಿತವಾಗಿದೆ ಮಂಗಳೂರು ನಗರದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದು ಮಾರುಕಟ್ಟೆಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಆಗಮಿಸುವವರ ಸಂಖ್ಯೆ ಕೂಡ ತೀರಾ ಕಡಿಮೆಯಾಗಿತ್ತು ನಗರದ ಆಯಕಟ್ಟಿನ ಪ್ರದೇಶಗಳಲ್ಲಿ ಪೊಲೀಸರು ಬ್ವಾರಿಕೇಡ್ ಹಾಕಿ ಪಹರೆ ನಡೆಸುತ್ತಿದ್ದಾರೆ ನಗರದ ಒಳಗೆ ಪ್ರವೇತಿಸುವ ರಸ್ತೆಗಳಲ್ಲಿ ಪೊಲೀಸರು ವಾಹನ ತಪಾಸಣೆ ನಡೆಸಿ ಅನಗತ್ತವಾಗಿ ನಗರ ಶ್ರವೇಶಿಸುವವರನ್ನು ವಿಚಾರಿಸಿ ವಾಪಾಸು ಕಳುಹಿಸುತ್ತಿರುವುದು ಕಂಡು ಬಂದಿದೆ ಕೊಡಗು ಜಿಲ್ಲೆಯಲ್ಲಿ ಭಾನುವಾರದ ಲಾಕ್ ಡೌನ್ಗೆ ಉತ್ತಮ ಸ್ಪಂದನೆ ದೊರೆತಿದೆ ಜಿಲ್ಲಾ ಕೇಂದ್ರವಾದ ಮಡಿಕೇರಿ ನಗರ ಸೇರಿದಂತೆ ಕೊಡಗಿನ ಎಲ್ಲಾ ಕಡೆ ಅಂಗಡಿಗಳು ಮುಚ್ಚಿದ್ದು ವ್ಯಾಪಾರ ಸಂಪೂರ್ಣ ಸ್ವಗಿತಗೊಂಡಿದೆ ಕೆಲವೆಡೆ ದಿನಸಿ ಮತ್ತು ಮೀನು ಮಾಂಸ ಮಾರಾಟದ ಅಂಗಡಿಗಳು ತೆರೆದಿದ್ದರೂ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ

ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಭಾನುವಾರದ ಲಾಕ್ ಡೌನ್ಗೆ ಸಂಪೂರ್ಣ ಬೆಂಬಲ ವ್ವಕ್ತವಾಗಿದೆ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ವಲಾಗಿದ್ದು ವಾಹನಗಳ ಸಂಚಾರ ಸ್ವಗಿತಗೊಂಡಿದೆ

ಹಾಲು ಹಣ್ಣು ಮಾಂಸದ ಅಂಗಡಿಗಳು ಮಾತ್ರ ಎಂದಿನಂತೆ ತೆರೆದಿವೆ ಅನವಶ್ವಕವಾಗಿ ಜನರು ರಸ್ತೆಯಲ್ಲಿ ಓಡಾಡಬಾರದು ಹಾಗೆ ಅನಗತ್ವವಾಗಿ ವಾಹನದಲ್ಲಿ ತಿರುಗಾಡಿದರೆ ವಾಹನ ವಶಕ್ಷೆ ಪಡೆದು ದಂಡ ವಿಧಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಮಚೀಂದ್ರ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಜನಜೀವನ ಬಹುತೇಕ ಸ್ತಬ್ಧವಾಗಿದೆ ಶನಿವಾರ ರಾತ್ರಿಯಿಂದಲೇ ಜಿಲ್ಲೆಯಾದ್ಯಂತ ನಿ ೇಧಾಜ್ಜೆ ಜಾರಿಯಲ್ಲಿದೆ ಭಾನುವಾರ ಮುಂಜಾನೆ ಈಶಾನ್ದ ಕರ್ನಾಟಕ ರಸ್ತೆ ಸಾರಿಗೆ ಬಸ್ಗಳು ರಸ್ತೆಗೆ ಇಳದಿಲ್ಲ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡನೇ ಭಾನುವಾರದ ಲಾಕ್ಡೌನ್ ಬಹುತೇಕ ಯಶಸ್ವಿಯಾಗಿದೆ ಜಿಲ್ಲೆಯಲ್ಲಿ ವಾಣಿಜ್ಯ ವಹಿವಾಟುಗಳು ಬಂದ್ ಆಗಿವೆ ವೈದ್ಯಕೀಯ ಸೇವೆ ಸೇರಿದಂತೆ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಬೇರೆ ವಹಿವಾಟುಗಳು ನಡೆಯಲಿಲ್ಲ ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ರಸ್ತೆಯಲ್ಲಿ ಸಂಚಾರ ವಿರಳವಾಗಿತ್ತು ಕೊರೊನಾ ನಿಯಂತ್ರಣ ಸಂಬಂಧ ಮುಖ್ಲಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ನ ನಿವಾಸದಲ್ಲಿಂದು ಕಂದಾಯ ಸಚಿವ ಆರ್

ಮುಖ್ಣಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಂಕರಗೌಡ ಪಾಟೀಲ್ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಹಾಗೂ ಇತರ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಚರ್ಚಿಸಿದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವಿವಿಧ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳು ವರದಿ ಮಾಡಿದ್ದಾರೆ

ಇವರಿಗೆ ಚಿಕಿತ್ಸೆ ನೀಡಿದ್ದ ವೈದ್ಧರು ಹಾಗೂ ಿಬ್ಬಂದಿಯನ್ನು ಹಾಗೂ ಇತರ ಸಂಪರ್ಕದಲ್ಲಿದ್ದ ಕುಟುಂಬದ ಸದಸ್ಕರನ್ನು ಕ್ವಾರೆಂಟೈನ್ಗೆ ಒಳಪಡಿಸಲಾಗಿದೆ ಈಗ ಆಸ್ವತ್ರೆಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಿ ಆಸ್ವತ್ರೆಯ ವಹಿವಾಟನ್ನು ಸ್ಥಗಿತಗೊಳಿಸಲಾಗಿದೆ

ಓರ್ವ ಮಹಿಳೆ ಸೋಂಕಿನಿಂದ ಮೃತಪಟ್ಟದ್ದಾರೆ

ಈ ಮಧ್ಯೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕೊರೋನ ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಗ್ರಮಸ್ವರು ಸ್ವಯಂ ದಿಗ್ಬಂದನ ವಿಧಿಸಿಕೊಂಡಿದ್ದಾರೆ ತಾಲೂಕನ ಅಲತಾಳಹುಂಡಿ ಗ್ರಾಮಕ್ಕೆ ದಿಗ್ಬಂದನ ವಿಧಿಸಿಕೊಳ್ಳಲಾಗಿದೆ ಗ್ರಾಮದ ಒಳಗೆ ಪ್ರವೇಶಿಸುವ ಎಲ್ಲಾ ರಸ್ತೆಗಳನ್ನು ಸ್ವತಃ ಗ್ರಾಮಸ್ಥರೇ ಬಂದ್ ಮಾಡಿದ್ದಾರೆ

ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಪುಚಿತ್ವ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾಮಾಜಿಕ ಶಿಸ್ತು ಅಗತ್ಯ ಎಂದು ಶ್ರಧಾನಮಂತ್ರಿ ಅವರು ಶ್ರತಿಪಾದಿಸಿದ್ದಾರೆ ಸೋಂಕು ಪರಡುವುದನ್ನು ತಡೆಯಲು ನಿರಂತರ ಶ್ರಯತ್ನದಲ್ಲಿ ತೊಡಗಬೇಕಿದ್ದು ಅರಿವು ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕು ಈ ವಿಚಾರದಲ್ಲಿ ರಾಜೀ ಮಾಡಿಕೊಳ್ಳುವ ಶ್ರಕ್ಷೆಯೇ ಇಲ್ಲ ಎಂದಿದ್ದಾರೆ ಪ್ರಮುಖವಾಗಿ ದೆಹಲಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿವೆ ಎಂದು ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ

ಇದಕ್ಕೂ ಮೊದಲು ಸಚಿವರು ಯಲಹಂಕ ವಾರ್ಡ್ನಲ್ಲಿ ಬೂತ್ ಮಟ್ಟದ ಕೋವಿಡ್ ಟಾಸ್ಕ್ ಫೋರ್ಸ್ಗೆ ಚಾಲನೆ ನೀಡಿದರು ಟಾಸ್ಕ್ ಫೋರ್ಸ್ ಸದಸ್ಕರಿಗೆ ಕೋವಿಡ್ ಕುರಿತಾಗಿ ಜನರಲ್ಲಿ ಅರಿವು ಮೂಡಿಸಲು ಉಪಯುಕ್ತ ಸಲಹೆಗಳನ್ನು ಸಚಿವ ಡಾ

ಸುಧಾಕರ್ ನೀಡಿದರು ದಾವಣಗೆರೆ ಜೆಜೆಎಮ್ ವೈದ್ಯಕೀಯ ಕಾಲೇಜುಗಳ ಪಿಜಿ ವಿದ್ಯಾರ್ಥಿಗಳ ಶಿಷ್ಠ ವೇತನದ ಸಮಸ್ಠೆಯನ್ನು ತಕ್ಷಣ ಬಗೆಹರಿಸಲು ತ್ರಮಕೈಗೊಳ್ಳುವಂತೆ ಮುಖ್ಯಮಂತ್ರಿ ಬಿ ಎಸ್

ಕಾಲೇಜು ಆಡಳಿತ ಮಂಡಳಿ ಜೊತೆ ಇನ್ನೊಮ್ಮೆ ಚರ್ಚೆ ನಡೆಸಿ ಮನವೊಲಿಸಬೇಕು ಒಂದು ವೇಳೆ ಸರ್ಕಾರದ ಆದೇಶವನ್ನು ಪಾಲಿಸದೇ ಇದ್ದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಪತ್ರ ಬರೆಯುವಂತೆ ಮುಖ್ಯಮಂತ್ರಿಯವರು ಸಚಿವ ಕೆ ಸುಧಾಕರ್ ಅವರಿಗೆ ಸೂಚನೆ ನೀಡಿದರು ಈ ವೇಳೆ ಸರ್ಕಾರ ವಿದ್ಯಾರ್ಥಿಗಳು ಪರವಾಗಿದ್ದು ಅವರಿಗೆ ಸೂಕ್ತ ನ್ಯಾಯ ಕೊಡಿಸುವ ನಿಟ್ಟನಲ್ಲಿ ಕ್ರಮಕೈಗೊಳ್ಳಬೇಕು